ಗಾಂಧೀಜಿ ಲಂಚ ಕುರಿತು ಮಾತನಾಡಿದ್ದು

ಶಿಕ್ಷಣ ಸಂಸ್ಥೆಗಳಲ್ಲಿ ಭಾರತೀಯ ತಜ್ಞರು ಮತ್ತು ಸಂಶೋಧಕರಿಗೆ ಆದ್ಲತೆ ನೀಡುವುದು ಜಗತ್ತಿನಾದ್ಲಂತ ವಿವಿಧ ವೇದಿಕೆಗಳಲ್ಲಿ ಭಾರತೀಯ ಮೂಲದ ತಜ್ವರಿಗೆ ಉತ್ತೇಜನ ನೀಡುವುದು ಶಿಕ್ಷಣದ ತಳಹದಿಯನ್ನು ಬಲಪಡಿಸಲು ವೈವಿಧ್ಯಮಯ ನೈಋಣ್ಯ ಮತ್ತು ತಂತ್ರಜ್ಞತೆಯನ್ನು ಒಂದು ವೇದಿಕೆಗೆ ತರುವುದು ಸಂಶೋಧನೆ ಉತ್ತೇಜಿಸಲು ಸಮನ್ವಯದ ಕಾರ್ಯತಂತ್ರ ಮತ್ತು ವಿಧಾನಗಳ ಅನ್ನೇಷಣೆ ಹಾಗೂ ವಿಜ್ವಾನ ತಂತ್ರಜ್ವಾನ ಮತ್ತು ಶಿಕ್ಷಣ ವಲಯದಲ್ಲಿ ಉನ್ನತ ಸಂಕೋಧನೆಗಳ ಮೂಲಕ ಆತ್ಮನಿರ್ಭರ ಭಾರತ ಪರಿಕಲ್ಪನೆಗೆ ಬೆಂಬಲ ನೀಡುವುದು ಈ ಸಮಾವೇಶದ ಉದ್ದೇಶವಾಗಿದೆ

ವಿವಿಧ ಕ್ಷೇತ್ರಗಳ ಪರಿಣಿತರು ತಂತ್ರಜ್ಞರು ತಮ್ಮ ಪ್ರಸ್ತಾವನೆಗಳನ್ನು ಮಂಡಿಸಲಿದ್ದಾರೆ

ದೇಶ ವಿದೇಶಗಳಲ್ಲಿ ಬಾಮ ಸ್ಮರಿಸಿ ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ

ರಾಷ್ಟಪತಿ ರಾಮನಾಥ್ ಕೋವಿಂದ್ ದೆಹಲಿಯಲ್ಲಿನ ಗಾಂಧಿ ಸಮಾಧಿ ರಾಜ್ಫಾಟ್ಗೆ ತೆರಳಿ ರಾಷ್ಟಪಿತನಿಗೆ ಪುಷ್ಪ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂದೇಶ ನೀಡಿರುವ ಅವರು ದೀನ ದಲಿತರ ಉದ್ದಾರ ಹಾಗೂ ಸತ್ತನಿಷ್ಠೆ ಮೂಲಕ ಜನರ ಮನದಲ್ಲಿ ನೆಲೆಸಿರುವ ಮಹಾತ್ಮ ಗಾಂಧಿ ಅವರ ತತ್ವಾದರ್ಶಗಳು ಎಂದೆಂದಿಗೂ ಪ್ರಸ್ತುತ ಎಂದು ತಿಳಿಸಿದ್ದಾರೆ

ವೆಂಕಯ್ತ ನಾಯ್ದು ತಮ್ಮ ಸಂದೇಶದಲ್ಲಿ ಸತ್ತ್ವ ಅಹಿಂಸೆಯ ಮಾರ್ಗವನ್ನು ದೇಶಕ್ಕೆ ಬೋಧಿಸಿದ ಮಹಾತ್ಮ ಗಾಂಧಿ ಎಂದಿಗೂ ಸ್ಕರಣೀಯ ಅವರ ತತ್ವಾದರ್ಶಗಳನ್ನು ಜನತೆ ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ ಶ್ರಧಾನಮಂತ್ರಿ ನರೇಂದ್ರ ಮೋದಿ ರಾಜ್ಫಾಟ್ನಲ್ಲಿನ ಗಾಂಧಿ ಸಮಾಧಿಗೆ ತೆರಳಿ ಪುಪ್ಪ ನಮನ ಸಲ್ಲಿಸಿದರು ದೇಶ ಗಾಂಧೀಜಿಯ ಸ್ಕರಣೆ ಮಾಡುತ್ತಿರುವ ಈ ಸಂದರ್ಭದಲ್ಲಿ ನಾವೆಲ್ಲರೂ ಅವರ ತತ್ವಾದರ್ಶಗಳನ್ನು ಪಾಲಿಸಬೇಕಿದೆ ಆತ್ಮವಿಶ್ವಾಸ ಹಾಗೂ ಆತ್ಮಿರ್ಭರ ಭಾರತ ನಿರ್ಮಾಣ ಅವರ ಕನಸಾಗಿತ್ತು ಅಹಿಂಸಾ ಮಾರ್ಗ ಅನುಸರಿಸುವುದಲ್ಲದೆ ಸ್ವಚ್ಛತೆಯನ್ನು ಬದುಕಿನ ಭಾಗವನ್ನಾಗಿ ಮಾಡಿಕೊಳ್ಳಬೇಕು ಎಂದು ಸದಾ ನುಡಿಯುತ್ತಿದ್ದರು ಎಂದು ಸಂದೇಶದಲ್ಲಿ ಪ್ರಧಾನಿ ತಿಳಿಸಿದ್ದಾರೆ

ಕರ್ನಾಟಕದ ಮುಖ್ಡಮಂತ್ರಿ ಬಿ

ಯಡಿಯೂರಪ್ಪ ತಮ್ಮ ಸಂದೇತದಲ್ಲಿ ಮಹಾತ್ಮ ಗಾಂಧಿ ಅವರ ಆಶಯದಂತೆ ಸ್ವಚ್ಛತೆಗೆ ಆದ್ಭತೆ ನೀಡೋಣ ಕೊರೋನಾ ಪರಿಸ್ಥಿತಿಯ ಈ ಸಂದರ್ಭದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ತಪ್ಪದೇ ಮಾಸ್ಕೆ ಧರಿಸುವುದು ವ್ಯಕ್ತಿಗತ ಅಂತರ ಪಾಲನೆ ಹಾಗೂ ನೈರ್ಮಲ್ಯಕ್ಕೆ ಒತ್ತು ನೀಡೋಣ ಎಂದು ತಿಳಿಸಿದ್ದಾರೆ ಗುಜರಾತ್ನಲ್ಲಿನ ಸಬರಮತಿ ಆಕ್ರಮದಲ್ಲಿ ಬಾಪೂಜಿ ನೆನಪಿನಲ್ಲಿ ಸರ್ವಧರ್ಮ ಪ್ರಾರ್ಥನೆ ನಡೆಯಿತು

ಲಾಲ್ಬಹದ್ದೂರ್ ಶಾಸ್ತಿ ಅವರ ಸಮಾಧಿ ಸ್ಹಳ ವಿಜಯ್ ಫಾಟ್ಗೆ ತೆರಳಿ ರಾಷ್ಪಪತಿ ರಾಮನಾಥ್ ಕೋವಿಂದ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪುಷ್ಪನಮನ ಸಲ್ಲಿಸಿದರು ರಾಷ್ಪಪತಿ ರಾಮನಾಥ್ ಕೋವಿಂದ್ ತಮ್ನ ಸಂದೇಶದಲ್ಲಿ ಲಾಲ್ಬಹದ್ದೂರ್ ಶಾಸ್ತಿ ದೇಶದ ಮಹಾನ್ ಪುತ್ರರು ತಮ್ಮ ಕುಶಲಮತಿಯಿಂದ ದೇಶವನ್ನು ಮುನ್ನಡೆಸಿದರು ಹಸಿರು ಕ್ಷೀರ ಕಾಂತಿಯಲ್ಲಿ ಅವರ ಪಾತ್ರ ಮಹತ್ವದ್ದಾಗಿದೆ ದೇಶ ಸಮರ ಸ್ವಿತಿಯನ್ನು ಎದುರಿಸಿದಾಗ ಶಾಸ್ತೀಜಿ ಅವರು ಸ್ಫೂರ್ತಿದಾಯಕರಾಗಿದ್ದರು ಎಂದು ಸ್ಥರಿಸಿದ್ದಾರೆ

ವೆಂಕಯ್ಯ ನಾಯ್ದು ತಮ್ಮ ಸಂದೇಶದಲ್ಲಿ ಲಾಲ್ಬಹದ್ದೂರ್ ಶಾಸ್ತಿ ಸರಳ ಹಾಗೂ ಮಾನವೀಯತೆಯ ಪ್ರತಿರೂಪವಾಗಿದ್ದರು ದೇಶವನ್ನು ಸಂಕಷ್ಟ ಕಾಲದಲ್ಲಿ ಮುನ್ನಡೆಸಿದ ಮಹಾನ್ ನಾಯಕರಾಗಿದ್ದು ಆಂತರಿಕ ಹಾಗೂ ರಾಷ್ಷೀಯ ಭದ್ರತೆಗೆ ವಿಶೇಷ ಗಮನ ನೀಡಿದ್ದರಲ್ಲದೆ ಇಡೀ ದೇಶದ ಜನತೆಯನ್ನು ಪುರಿದುಂಬಿಸಿದ್ದರು ಎಂದು ಸ್ಥರಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಸಂದೇಶದಲ್ಲಿ ಶಾಸ್ತಿ ಅವರು ಸರಳ ಜೀವನ ಮತ್ತು ಸ್ಪಷ್ಟ ನಿಲುವಿಗೆ ಮಾದರಿಯಾಗಿದ್ದು ದೇಶದ ಅಭಿವೃದ್ದಿಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ ಎಂದು ಟ್ವೀಟ್ ಮಾಡಿದ್ದಾರೆ ಭಾರತ ನಿಗದಿತ ಗುರಿಗೂ ಮುನ್ನವೇ ಬಯಲು ಶೌಚಮುಕ್ತ ದೇಶವಾಗಿದೆ ಎಂದು ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೆಖಾವತ್ ಹೇಳಿದ್ದಾರೆ

ದೇಶದ ಬಯಲು ಶೌಚ ಮುಕ್ತ ಸ್ವಿತಿಯನ್ನು ಕಾಪಾಡಿಕೊಳ್ಳಲು ಸರ್ಕಾರ ಬದ್ದವಾಗಿದೆ ಎಂದರು ಸಾರ್ವಜನಿಕ ಸ್ವಳಗಳಲ್ಲಿ ಸ್ವಚ್ಛತೆ ಕಾಪಾಡಲು ಮತ್ತು ಎಲ್ಲರಿಗೂ ಸುರಕ್ಷಿತ ನೈರ್ಮಲ್ಡ ದೊರೆಯುವಂತಾಗಲು ಸಮುದಾಯ ಶೌಚಾಲಯಗಳ ನಿರ್ಮಾಣಕ್ಕೆ ವಿಶೇಷ ಆದ್ದತೆ ನೀಡಲಾಗುವುದು ಎಂದು ಹೇಳಿದರು ಇದಕ್ಕೂ ಮುನ್ನ ಅವರು ಸ್ವಚ್ನ ಸುಂದರ ಸಮುದಾಯಕ ಶೌಚಾಲಯ ಅಭಿಯಾನ ಸಮುದಾಯಿಕ ಶೌಚಾಲಯ ಮತ್ತು ಗಂದಗೀ ಮುಕ್ತ್ ಭಾರತ್ ಅಭಿಯಾನಗಳಗೆ ಚಾಲನೆ ನೀಡಿದ್ದರು ಸ್ವಚ್ವ ಸುಂದರ ಸಮುದಾಯ ಶೌಚಾಲಯ ವಿಭಾಗದಲ್ಲಿ ಗುಜರಾತ್ ರಾಜ್ವಕ್ಕೆ ಪ್ರಥಮ ಸ್ಥಾನ ದೊರೆತಿದೆ ಬ್ಲಾಕ್ಮಟ್ಟದಲ್ಲಿ ಮಧ್ಯಪ್ರದೇಶದ ಉಜ್ಜಯಿನಿ ಜಿಲ್ಲೆಯ ಖಚ್ರೋಡ್ ಬ್ಲಾಕ್ಗೆ ಮತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ತಮಿಳುನಾಡಿನ ಚಿಣ್ಣನೂರು ಗ್ರಾಮಕ್ಕೆ ಪ್ರಥಮ ಸ್ಥಾನ ಸಿಕ್ಕಿದೆ ಸಾರ್ವಜನಿಕ ವಿತರಣಾ ವ್ವವಸ್ಥೆ ಮತ್ತು ವ್ವಾಪಾರ ಸುಲಲೀಕರಣಕ್ಕೆ ಯಶಸ್ವಿ ಉಪಕ್ರಮಗಳನ್ನು ತೆಗೆದುಕೊಂಡ ಉತ್ತರ ಪ್ರದೇಶ ಮತ್ತು ಆಂಧ್ರಪ್ರದೇಶ ರಾಜ್ಯಗಳಗೆ ಕೇಂದ್ರ ಹಣಕಾಸು ಸಚಿವಾಲಯ ಹೆಚ್ಚುವರಿ ಸಾಲ ಪಡೆಯಲು ಅನುಮತಿ ನೀಡಿದೆ

ಕಳೆದ ವಾರ ತ್ರಿಪುರಾ ತೆಲಂಗಾಣ ಆಂಧ್ರಪ್ರದೇಶ ಗೋವಾ ಮತ್ತು ಕರ್ನಾಟಕ ರಾಜ್ಯಗಳಿಗೆ ಹೆಚ್ಚುವರಿ ಹಣಕಾಸು ಸಂಪನ್ನೂಲ ಕ್ರೋಢಿಕರಿಸಿಕೊಳ್ಳಲು ಅವಕಾಶ ನೀಡಲಾಗಿತ್ತು

ಕೃಷಿ ಮತ್ತು ಕೈಗಾರಿಕಾಭಿವೃದ್ದಿಯ ರಾಷ್ಟೀಯ ಬ್ಯಾಂಕ್ ನಬಾರ್ಡ್ ದೇಶವ್ಯಾಪಿ ನೈರ್ಮಲ್ಡ ಸಾಕ್ಷರತಾ ಅಭಿಯಾನ ಆರಂಭಿಸಿದೆ ವಾಷ್ ಅಂದರೆ ನೀರು ನೈರ್ಮಲ್ಯ ಮತ್ತು ಸ್ವಚ್ಛತೆ ಬಗ್ಗೆ ಗ್ರಾಮೀಣ ಭಾಗ ಸೇರಿದಂತೆ ದೇಶಾದ್ಯಂತ ಅರಿವು ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಭಾರತ ಸರ್ಕಾರದ ಸ್ವಚ್ದ ಭಾರತ ಅಭಿಯಾನದಲ್ಲಿ ನಬಾರ್ಡ್ ಸಕ್ರಿಯವಾಗಿ ಪಾಲ್ಗೊಂಡಿದ್ದು

ನಬಾರ್ಡ್ನ ಕರ್ನಾಟಕ ಪ್ರಾದೇಶಿಕ ಕೇಂದ್ರ ಸ್ವಚ್ದತಾ ಅಭ್ವಾಸಗಳ ಬಗ್ಗೆ ಅರಿವು ಮೂಡಿಸಲು ಎಲ್ಲಾ ಜಿಲ್ಲೆಗಳಲ್ಲಿ ವ್ವಾಪಕ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಿದೆ ರಾಜ್ಯದ ಆಯ್ದ ನೂರು ಹಳ್ಳಗಳಲ್ಲಿ ಸಾಕ್ಷ್ವರತಾ ಅಭಿಯಾನ ಕೈಗೊಂಡಿದೆ